ಮತ್ತು ಪಾಕಿಸ್ತಾನ ಮುಖಾಮುಖಿ

ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರರಾವ್ ಈ ಪ್ರಕರಣದ ತನಿಖೆ ನಡೆಸಲು ಫಾಸ್ಟ್ ಟ್ಯಾಕ್ಕ್ ನ್ವಾಯಾಲಯ ಸ್ವಾಪಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ತಪ್ಪಿತಸ್ವರಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದು ಹೇಳಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ಪ್ರಚಾರಕರು ಇಂದೂ ಕೂಡಾ ಅನೇಕ ಚುನಾವಣಾ ರ್ಡಾಲಿಗಳು ಮತ್ತು ಸಭೆಗಳನ್ನು ಹಮ್ಮಿಕೊಂಡಿದ್ದು ತಮ್ಮ ಅಭ್ವರ್ಥಿಗಳ ಪರ ಮತಯಾಚನೆ ನಡೆಸಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಷಾ ಇಂದು ಸಿಂಗ್ಭೂಮ್ ಪ್ರಾಂತ್ಲದಲ್ಲಿ ಚಕ್ರಧರ್ಪೂರ್ ಮತ್ತು ಬಹಾರ್ಬೋರಾ ಪ್ರದೇಶಗಳಲ್ಲಿ ನಡೆಯಲಿರುವ ಎರಡು ಚುನಾವಣಾ ಜಾಥಾಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿಯವರು ಸಿಮ್ಡೆಗಾದಲ್ಲಿ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ

ಆಯ್ದ ಪ್ರದೇಶಗಳಲ್ಲಿ ಜಪಾನೀಸ್ ಎನ್ಸೆಫೆಲ್ಲೆಟಸ್ ಮತ್ತು ಹಿಮೊಫಿಲಸ್ ಇನ್ಫ್ಲುಯೆಂಜಾ ರೋಗ ನಿರೋಧಕ ಲಸಿಕೆಗಳನ್ನು ನೀಡಲಾಗುತ್ತಿದೆ

ಮಹಾ ವಿಕಾಸ್ ಅಘಾಡಿ ಎಂವಿಎ ಸರಕಾರ ನಿರುದ್ಕೋಗದ ಬಗ್ಗೆ ಕಾಳಜಿ ವಹಿಸುತ್ತಿದೆ

ಕೋಶಯಾರಿ ಹೇಳಿದ್ದಾರೆ

ಈ ನಡುವೆ ಮಹಾರಾಷ್ಟ ರಾಜ್ಯ ವಿಧಾನಸಭೆಯ ಸ್ವೀಕರ್ ಆಗಿ ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಅವರನ್ನು ಆಯ್ಕೆ ಮಾಡಲಾಯಿತು ಮುಂಬೈಯ ಆರೆ ಕಾಲನಿಯಲ್ಲಿ ಮರಗಳು ಉರುಳಿ ಬೀಳುವುದನ್ನು ತಡೆಯಲು ಪ್ರಯತ್ನಿಸಿದ ಹಸಿರು ಕಾಂತಿಕಾರಿಗಳ ವಿರುದ್ದ ದಾಖಲಿಸಲಾದ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುವುದು ಎಂದು ಮಹಾರಾಷ್ಟ ಮುಖ್ಯಮಂತ್ರಿ ಉದ್ದವ್ ಕಾಕ್ರೆ ಘೋಷಿಸಿದ್ದಾರೆ ಹಸಿರು ಕ್ರಾಂತಿಕಾರಿಗಳ ವಿರುದ್ದ ದಾಖಲಿಸಲಾದ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಪೋಲಿಸರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ನಿನ್ನೆ ಮುಂಬೈಯಲ್ಲಿ ಸುದ್ಗಿಗಾರರಿಗೆ ವಿಷಯ ತಿಳಿಸಿದರು ತಾವು ಮುಂಬೈಯಲ್ಲಿ ನಡೆಯುತ್ತಿರುವ ಮೆಟ್ರೊ ಯೋಜನೆಯನ್ನು ತಡೆಯುತ್ತಿಲ್ಲ ಎಂದು ಪುನರುಚ್ಗರಿಸಿದ ಮುಖ್ಯಮಂತ್ರಿ

ಮುಂಜಾಗ್ರತಾ ಕ್ರಮವಾಗಿ ತಿರುವಳ್ಳೂರ್ ತೂಂತುಕುಡಿ ಮತ್ತು ರಾಮನಾಥಮರಂ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಡಳಿತಗಳಿಂದ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚೆಂಗಾಲ್ಪಟ್ಟು

ಪಾಕಿಸ್ತಾನದಲ್ಲಿನ ಕರ್ತಾರ್ಮರ್ ಸಾಹಿಬ್ಗೆ ಭೇಟ ನೀಡಲು ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಂಡಿರುವ ಭಕ್ತಾದಿಗಳಿಗೆ ಅಲ್ಲಿ ತಮ್ಮ ರಾಜ್ಯ ಸರಕಾರದಿಂದ ಸ್ಥಾಪಿಸಿರುವ ಸೇವಾ ಕೇಂದ್ರಗಳಿಂದ ಯಾವುದೇ ಸೌಲಭ್ಯ ಶುಲ್ಕ ವಿಧಿಸುವುದಿಲ್ಲ ಎಂದು ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಸ್ವಪ್ಪಪಡಿಸಿದ್ದಾರೆ ಚಂಡೀಗಢನಲ್ಲಿ ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು ಯಾರಾದರೂ ಸೌಲಭ್ಞ ಶುಲ್ತ ಪಾವತಿಸುವಂತೆ ಸೂಚಿಸಿದಲ್ಲಿ ನೇರವಾಗಿ ತಮ್ನ ಕಚೇರಿಗೆ ಮಾಹಿತಿ ನೀಡುವಂತೆ ಹೇಳಿದ್ದಾರೆ

ದೆಹಲಿಯಲ್ಲಿ ಅಧಿಕೃತ ಕಾರ್ಯಕ್ರಮಗಳ ಜತೆಗೆ ರಾಜಮನೆತನದ ಈ ದಂಪತಿ ಮುಂಬೈ ಮತ್ತು ಉತ್ತರಾಖಂಡಕ್ಕೂ ಭೇಟ ನೀಡಲಿದೆ ಸ್ವೀಡನ್ ದೊರೆ ಗುಸ್ತಾಫ್ ಅವರು ಭಾರತಕ್ಕೆ ಭೇಟ ನೀಡುತ್ತಿರುವುದು ಇದು ಮೂರನೇ ಬಾರಿಯಾಗಿದೆ ಈ ಭೇಟಿಯ ಸಂದರ್ಭದಲ್ಲಿ ಅವರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ದ್ವಿಪಕ್ಷೀಯ ಹಾಗೂ ಬಹುಪಕ್ಷೀಯ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ

ಉಭಯ ಸೇನೆಗಳ ಮಧ್ಯೆ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಕಾರ್ಯಾಚರಣೆ ದಕ್ಷತೆಯನ್ನು ಹೆಚ್ಚಿಸುವುದು ಈ ಅಭ್ಯಾಸದ ಗುರಿಯಾಗಿತ್ತು ಉಭಯ ದೇಶಗಳ ಸೇನೆ ಮಧ್ಯೆ ಸಕಾರಾತ್ಮಕ ಸಂಬಂಧ ವೃದ್ದಿ ಈ ಅಭ್ಯಾಸದ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಕಾರ್ಯಾಚರಣೆಗಳು ಮತ್ತು ಬಂಡುಕೋರರನ್ನು ಪತ್ತಿಕ್ಕಲು ಉಪ ವಿಭಾಗ ಮಟ್ಟದ ಮೇಲೆ ಹೆಚ್ಚಿನ ಗಮನ ಹರಿಸಲು ಈ ಅಭ್ಯಾಸ ಕ್ಲೆಗೊಳ್ಳಲಾಗಿದೆ ಸೇನಾ ಸಹಕಾರ ಮತ್ತು ಬದ್ದತೆಯಲ್ಲಿ ಭಾರತ ಶ್ರೀಲಂಕಾ ಸೇನಾ ಬಲವನ್ನೂ ಈ ಜಂಟಿ ತರಬೇತಿ ಬಿಂಬಿಸುತ್ತದೆ ಸೌರವ್ ಗಂಗೂಲಿ ನೇತೃತ್ವದ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಐ ತನ್ನ ಪದಾಧಿಕಾರಿಗಳಿಗೆ ಆಡಳಿತಾತ್ಕಕ ಸುಧಾರಣೆಗಳನ್ನು ನೀಗಿಸಲು ಸುಪ್ರೀಂ ಕೋರ್ಟ್ ಅನುಮೋದನೆ ಪಡೆಯಲು ನಿರ್ಧರಿಸಿದೆ ಜತೆಗೆ ಐಸಿಸಿ ಮುಖ್ಯ ಕಾರ್ಯನಿರ್ವಾಹಕ ಸಮಿತಿ ಸಭೆಯ ಶ್ರತಿನಿಧಿಯಾಗಿ ಮಂಡಳಿಯ ಕಾರ್ಯದರ್ಶಿ ಜೇ ಷಾ ಅವರನ್ನು ಹೆಸರಿಸಿದೆ